ನಂತರ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಖ್ಯಾತ ಬ್ಲಾಸ್ಲೆಟ್ ಬಾಲ್ ಆಟಗಾರ ಪ್ರಶಾಂತಿ ಸಿಂಗ್ ಅವರೊಂದಿಗೆ ಪ್ರಧಾನಮಂತ್ರಿ ಮಾತನಾಡಿ ಕಾಶಿಯು ಸವಾಲುಗಳನ್ನು ಅವಕಾಶಗಳನ್ನಾಗಿ ಬದಲಾಯಿಸಿದೆ ಸಂಪೂರ್ಣಾನಂದ್ ಕ್ರೀಡಾಂಗಣದಲ್ಲಿನ ವಸತಿ ಸೌಲಭ್ವವು ಕ್ರೀಡಾಪಟುಗಳ ಚಟುವಟಿಕೆಗೆ ಮತ್ತು ಕಾಶಿ ಜನರ ಕ್ರೀಡೆಗಳಿಗೆ ಅನುಕೂಲ ಕಲ್ಪಿಸಿ ಕೊಡಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ವಾರಾಣಸಿಯ ಉದ್ಯಮಿ ವಿಪಿನ್ ಕುಮಾರ್ ಅಗರ್ವಾಲ್ ಅವರೊಂದಿಗೆ ಪ್ರಧಾನಮಂತ್ರಿ ಸಂವಾದ ನಡೆಸಿದರು ಕ್ಲೆಗಾರಿಕಾ ವಲಯದಲ್ಲಿ ಅಗತ್ತ ಮೂಲಸೌಕರ್ಯ ಕಲ್ಪಿಸಿಕೊಟ್ಲದ್ದಕ್ಕಾಗಿ ಅಗರ್ವಾಲ್ ಅವರು ಪ್ರಧಾನಮಂತ್ರಿ ಅವರಿಗೆ ಧನ್ಯವಾದ ಸಲ್ಲಿಸಿದರು ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳವುದರೊಂದಿಗೆ ಕಾರ್ಮಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಪ್ರಧಾನಮಂತ್ರಿ ಸಲಹೆ ನೀಡಿದರು ಕಾಶಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಅಭಿವೃದ್ದಿ ಯೋಜನೆಗಳು ನಗರದ ಪ್ರತಿ ಆಯಾಮಕ್ಕೂ ಮತ್ತು ಕಾಶಿ ಜನರ ಬದುಕಿಗೆ ಮುಟ್ಟುತ್ತಿವೆ ಇವುಗಳಲ್ಲಿ ಮೂಲಸೌಕರ್ತ ಅಭಿವೃದ್ಧಿ ಪ್ರವಾಸೋದ್ಯಮ ಗಂಗಾ ನದಿ ಸ್ವಚ್ದತೆ ಮತ್ತು ರೈತರ ಕಲ್ಲಾಣ ಸೇರಿವೆ ಗಂಗಾ ನದಿಯ ಫಾಟ್ಗಳ ಸೌಂದರ್್ಲೀಕರಣದೊಂದಿಗೆ ಸಾರನಾಥ್ ಪ್ರವಾಸಿ ಕೇಂದ್ರವನ್ನು ಧ್ವನಿ ಮತ್ತು ಬೆಳಕು ಶ್ರದರ್ಶನದೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಪವಿತ್ರ ನಗರ ವಾರಾಣಸಿಗೆ ಸಂಪರ್ಕ ಕಲ್ಪಿಸಿಕೊಡುವುದಕ್ಕೆ ಸರ್ಕಾರ ಆದ್ಲತೆ ನೀಡಿದ್ದು ನಗರದಲ್ಲಿ ಮತ್ತು ವಿಮಾನ ನಿಲ್ಲಾಣದಲ್ಲಿ ಅಗತ್ತ ಮೂಲಸೌಕರ್ನ ಹೆಚ್ಚಿಸಲಾಗುತ್ತಿದೆ

ವಾರಾಣಸಿಯು ಜಲಮಾರ್ಗಕ್ಕೂ ಮಾದರಿಯಾಗಿದ್ದು ಆರೋಗ್ಯ ಸೌಲಭ್ಯಗಳ ಕೇಂದ್ರವಾಗಿಯೂ ಹೊರಹೊಮ್ತುತ್ತಿದೆ ವಾರಾಣಸಿಯಿಂದ ಮೊದಲ ಬಾರಿಗೆ ವಿದೇಶಗಳಿಗೆ ತರಕಾರಿ ಮತ್ತು ಹಣ್ಣು ರಫ್ತಾಗುತ್ತಿದೆ ಕೇಂದ್ರ ಸರ್ಕಾರದ ಇತ್ತೀಚಿನ ಕೃಷಿ ನೀತಿಗಳು ರೈತರಿಗೆ ಪ್ರಯೋಜನ ಒದಗಿಸುತ್ತಿದ್ದು ಮಧ್ಯವರ್ತಿಗಳ ಪಾತ್ರ ಇಲ್ಲದಂತಾಗಿದೆ ಎಂದು ಪ್ರಧಾನ ಮಂತ್ರಿ ಹೇಳದರು ಇದಕ್ಕೂ ಮುನ್ನ ಮಾತನಾಡಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಪ್ರಧಾನಮಂತ್ರಿ ಉದ್ವಾಟಿಸಿದ ಯೋಜನೆಗಳು ಕಾಶಿ ಜನರಿಗೆ ದೀಪಾವಳಿಯ ಉಡುಗೊರೆಯಾಗಿವೆ

ಈ ಪಾರಂಪರಿಕ ತಾಣಕ್ಕೆ ದೇಶ ವಿದೇಶಿಗಳಿಂದ ಬರುವ ಪ್ರವಾಸಿಗರಿಗೆ ಇದು ಪ್ರಮುಖ ಆಕರ್ಷಣೆಯಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಶಾಶ್ವಮೇಧ ಫಾಟ್ ಹಾಗೂ ಖಿಡ್ಡಿಯಾ ಫಾಟ್ ಗಿರಿಜಾ ದೇವಿ ಸಂಸ್ಕೃತಿ ಸಂಕುಲಿದ ಬಹುಪಯೋಗಿ ಕಟ್ಟದ ಉನ್ನತೀಕರಣ ಪ್ರವಾಸಿ ತಾಣಗಳ ಅಭಿವೃದ್ಧಿ ಹಾಗೂ ಪೊಲೀಸ್ ಪಡೆಯ ಮನೆಗಳ ನಿರ್ಮಾಣಕ್ಕೆ ಶಂಕುಸ್ವಾಪನೆ ನೆರವೇಸಿದರು ಉತ್ತರಾಖಂಡ್ನ ರಾಜ್ಯ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯದ ಜನತೆಗೆ ಶುಭ ಕೋರಿದ್ದಾರೆ ಅಭಿವೃದ್ದಿಯಲ್ಲಿ ರಾಜ್ಯ ಹೊಸ ಎತ್ತರಕ್ಕೇರಲಿ ಎಂದು ಪ್ರಧಾನ ಮಂತ್ರಿ ಟ್ವೀಟ್ ಮಾಡಿದ್ದಾರೆ

ಸಂಸ್ಥಾಪನಾ ದಿನದ ಅಂಗವಾಗಿ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗಿದೆ ರಾಜ್ಯಪಾಲರಾದ ಬೇಬಿರಾಣಿ ಮೌರ್ತ ಮುಖ್ಯಮಂತ್ರಿ ತ್ರೀವೇಂದ್ರ ಸಿಂಗ್ ರಾವತ್ ಮತ್ತು ವಿಧಾನಸಭಾ ಸ್ವೀಕರ್ ಪ್ರೇಮ್ಚಂದ್ ಅಗರ್ವಾಲ್ ರಾಜ್ಯದ ಜನರಿಗೆ ಶುಭ ಕೋರಿದ್ದಾರೆ ಬಿಹಾರ ವಿಧಾನಸಭೆ ಹಾಗೂ ವಿವಿಧ ರಾಜ್ಯಗಳ ಉಪಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದ್ದು ಇದಕ್ಕಾಗಿ ಎಲ್ಲಾ ರೀತಿಯ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಬಿಹಾರದ ವಾಲ್ನೀಕಿ ನಗರ್ ಲೋಕಸಭಾಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಯೂ ಸಹ ನಾಳೆ ಜರುಗಲಿದೆ

ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದೆ ಸುಗಮ ಮತ ಎಣಿಕೆಗಾಗಿ ಪ್ರತಿ ಮತ ಎಣಿಕಾ ಕೇಂದ್ರಗಳಲ್ಲಿ ಕೇಂದ್ರ ಪ್ಲಾರಾ ಮಿಲಿಟರಿ ಪಡೆಗಳ ಸಿಬ್ಲಂದಿಯನ್ನು ನಿಯೋಜಿಸಲಾಗಿದೆ ಮಧ್ಯಪ್ರದೇಶ ಗುಜರಾತ್ ಉತ್ತರಪ್ರದೇಶ ಜಾರ್ಖಂಡ್ ಕರ್ನಾಟಕ ಒಡಿಶಾ ಹರಿಯಾಣ ಛತ್ತೀಸ್ಗಢ

ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಪ್ಸ ಗುಜರಾತ್ ಹರಿಯಾಣ ಉತ್ತರ ಪ್ರದೇಶ ಒಡಿಶಾ ರಾಜಸ್ತಾನ ರಾಜ್ಞಗಳಿಂದ ಕನಿಷ್ನ ಬೆಂಬಲ ಬೆಲೆಯಡಿ ಖರೀದಿಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ತಿಳಿಸಿದೆ ಮಧುಮೇಹ ರೋಗಿಗಳಿಗೆ ಸೂಚಿಸಲಾಗುವ ಆಹಾರ ಪದ್ದತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಗ್ಲವಂತರಿಗೂ ಸೂಚಿಸಬಹುದಾಗಿದೆ ಇದರಿಂದ ಈ ಸಮಸ್ಥೆಯಿಂದ ಪಾರಾಗಬಹುದಾಗಿದೆ ಎಂದು ಕೇಂದ್ರ ಸಚಿವ ಡಾ ಜೀತೇಂದ್ರ ಸಿಂಗ್ ಹೇಳಿದ್ದಾರೆ

ವಿತ್ನ ಮಧುಮೇಹ ಸಪ್ಲಾಹ ಅಂಗವಾಗಿ ವೆಬಿನಾರ್ ಮೂಲಕ ನಿನ್ನೆ ಮಾತನಾಡಿದರು ಸಚಿವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಂಡಾಗಿನಿಂದ ವ್ಲೆದ್ಧಕೀಯ ನಿರ್ವಹಣೆಯಲ್ಲಿ ಸ್ತದೇಶಿ ವ್ಲವಸ್ಥೆಯ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಳ್ಳಲು ಒತ್ತು ನೀಡುತ್ತಿದ್ದಾರೆ ವಿಶ್ವಸಂಸ್ಥೆಯಿಂದ ಅಂತಾರಾಷ್ಷೀಯ ಯೋಗ ದಿನ ಆಚರಿಸಲು ಪ್ರಧಾನ ಮಂತ್ರಿ ಮುಖ್ಯ ಕಾರಣಕರ್ತರಾಗಿದ್ದು ಇಂದು ವಿಶ್ವದೆಲ್ಲೆಡೆ ಯೋಗವನ್ನು ಅಭ್ಯಾಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು

ಹರ್ಷವರ್ಧನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಮತ್ತು ಆವಿಷ್ಕಾರದಲ್ಲಿ ವೇಗ ಹೆಚ್ಚಸಲು ವೈಜ್ವಾನಿಕ ಮತ್ತು ಆರ್ಥಿಕ ಪರಿಸರವನ್ನು ಭಾರತೀಯ ಮೂಲದ ವಿದೇಶಿಯರೊಂದಿಗೆ ಸಂಯೋಜಿಸುವ ಗುರಿಯೊಂದಿಗೆ ಈ ಸಮಾಲೋಚನೆ ನಡೆಸಲಾಗಿದೆ